ಅದಕ್ಕೆ ಎಲ್ಲ ಸಿದ್ದತೆಗಳು ನಡೆದಿವೆ

ಮೂರ್ವ ಸಿಂಗ್ ಭೂಮ್ ಪಶ್ಚಿಮ ಸಿಂಗ್ ಭೂಮ್ ಸರಾಯ್ಕೆಲಾ ಖಾರ್ಸವಾನ್ ರಾಂಚಿ ಕುಂತಿ ಗುಮ್ಲಾ ಮತ್ತು ಸಿಮ್ದೆಗಾ ಜಿಲ್ಲೆಗಳಲ್ಲಿ ಮತದಾನ ನಡೆಯುವುದು

ಜಾರ್ಖಂಡ್ನ ಮುಖ್ಯ ಚುನಾವಣಾಧಿಕಾರಿ ವಿನಯ್ ಕುಮಾರ್ ಚೌಬೆ ವ್ಯಾಪಕ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಅವರು ಆಕಾಶವಾಣೆಯೊಂದಿಗೆ ಮಾತನಾಡಿದ ಅವರು ಚುನಾವಣಾ ಸಿದ್ದತೆಗಳ ಕುರಿತು ವಿವರ ನೀಡಿದರು

ವಿದ್ದುನ್ನಾನ ಮತಯಂತ್ರಗಳು ಕೆಲಸ ಮಾಡದೇ ಇರುವುದು ಮತದಾರರ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಗಿರುವುದು ಸೇರಿದಂತೆ ಸಣ್ಣ ಮಟ್ಟ ಪ್ರಕರಣಗಳನ್ನು ಹೊರತುಪಡಿಸಿದರೆ ಒಟ್ಟಾರೆ ಮತದಾನ ಪ್ರಕ್ರಿಯೆ ಸುಗಮವಾಗಿ ನಡೆದಿದೆ

ರಾಮಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ ಅವರು ಕಾಂಗ್ರೆಸ್ ತೊರೆದು ರಾಜ್ಯಸಭೆಯ ಸದಸ್ಯ ಸ್ಥಾನಕ್ಕೂ ರಾಜೀನಾಮೆ ನೀಡಿದ್ದರು ನಿವ್ವತ್ತ ಐಪಿಎಸ್ ಅಧಿಕಾರಿಯಾಗಿರುವ ರಾಮಮೂರ್ತಿ ಕಳೆದ ಅಕ್ಷೋಬರ್ನಲ್ಲಿ ಬಿಜೆಪಿ ಸೇರ್ಪಡೆಗೊಂಡಿದ್ದರು ಮತ್ತು ಆ ನಂತರ ರಾಜ್ಯ ಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದರು ಕಾಂಗ್ರೆಸ್ ಪಾಗೂ ಜೆಡಿಎಸ್ ಪಕ್ಷಗಳು ಅಗತ್ಯ ಸದಸ್ಯ ಬಲ ಇಲ್ಲ ಎಂಬ ಕಾರಣಕ್ಕೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರಲಿಲ್ಲ ಇಬ್ಬರು ಪಕ್ಷೇತರರು ನಾಮಪತ್ರಗಳನ್ನು ಸಲ್ಲಿಸಿದ್ದರು ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಅವು ತಿರಸ್ನತಗೊಂಡಿವೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ರಾಮಮೂರ್ತಿಯವರನ್ನು ಅಭಿನಂದಿಸಿದ್ದಾರೆ

ಅವರು ಮಧ್ಯಾಪ್ನ ಸಿರೋಹಿ ಜಿಲ್ಲೆಯ ಅಬುರೋಡ್ ತಲುಪಲಿದ್ದಾರೆ ಅಲ್ಲಿ ಅವರು ಬ್ರಹ್ಮಕುಮಾರಿ ಆಶ್ರಮದ ಕೇಂದ್ರ ಕಚೇರಿಯಲ್ಲಿ ಸಾಮಾಜಿಕ ಪರಿವರ್ತನೆಗೆ ಮಹಿಳಾ ಸಬಲೀಕರಣ ಕುರಿತ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ನಾಳೆ ರಾಷ್ಟಪತಿಗಳು ಜೋಧ್ಮರ್ಗೆ ಭೇಟಿ ನೀಡಲಿದ್ದಾರೆ

ಇಂದು ಭಾರತರತ್ನ ಸಂವಿಧಾನ ಶಿಲ್ಪಿ ಡಾ

ದೇಶಾದ್ಯಂತ ಅವರ ಸ್ಮರಣೆ ನಡೆಯುತ್ತಿದೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಇಂದು ಬೆಳಗ್ಗೆ ಸಂಸತ್ ಭವನದ ಆವರಣದಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆ ಮಷ್ಷನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಆಯೋಜಿಸಿದೆ ಗಣ್ಯರು ಮತ್ತು ಸಂಸದೀಯಪಟುಗಳು ಸಂವಿಧಾನ ಶಿಲ್ಪಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ ರಾಷ್ಟ ನಿರ್ಮಾಣಕ್ಕೆ ಅಂಬೇಡ್ಕರ್ ಅವರು ನೀಡಿರುವ ಕೊಡುಗೆಯನ್ನು ಸ್ಥರಿಸುತ್ತಾ ದೇಶಾದ್ಯಂತ ಪಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ರಾಜಧಾನಿ ದೆಹಲಿ ಪಾಗೂ ಎನ್ಸಿಆರ್ ಪ್ರದೇಶದಲ್ಲಿ ವಾಯುಮಾಲಿನ್ತ ತಡೆಗೆ ಎಲ್ಲ ಸಂಬಂಧಿಸಿದ ಸಂಸ್ಥೆಗಳು ಕರಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕೇಂದ್ರ ಪರಿಸರ ಮಾಲಿನ್ಕ ನಿಯಂತ್ರಣ ಮಂಡಳಿ ನೇತೃತ್ವದ ಕಾರ್ತಪಡೆ ನಿರ್ದೇಶನ ನೀಡಿದೆ ಜನರು ಖಾಸಗಿ ವಾಪನಗಳನ್ನು ಬಳಕೆ ಮಾಡುವುದನ್ನು ತ್ಗಿಸುವ ನಿಟ್ಟನಲ್ಲಿ ಮತ್ತು ಕೈಗಾರಿಕಾ ಚಟುವಟಿಕೆಗಳನ್ನು ಕಡಿಮೆ ಮಾಡುವ ನಿಟ್ಟನಲ್ಲಿ ಪ್ರಯತ್ನಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಅದು ಹೇಳಿದೆ

ಉತ್ತರಪ್ರದೇಶದ ಉನ್ನಾವೋ ಜಿಲ್ಲೆಯಲ್ಲಿ ಐವರು ವ್ಯಕ್ತಿಗಳು ಸಂತ್ರಸ್ತೆಗೆ ಬೆಂಕಿ ಪಚ್ಚಿದ್ದರು ಎಲ್ಲಾ ಆರೋಪಿಗಳನ್ನು ಮೊಲೀಸರು ಬಂಧಿಸಿದ್ದಾರೆ ಹೆಜ್ಜಿನ ಚಿಕಿತ್ಸೆಗಾಗಿ ಸಂತ್ರಸ್ತೆ ಬಾಲಕಿಯನ್ನು ಲಕ್ನೋದಿಂದ ದೆಹಲಿಗೆ ಏರ್ ಆ್ಕಂಬುಲೆನ್ಸ್ ಮೂಲಕ ಕರೆ ತರಲಾಯಿತು ಜಿಲ್ಲೆಯ ಆಸ್ವತ್ರೆಯಲ್ಲಿ ಪಾಥಮಿಕ ಚಿಕಿತ್ಲೆಯನ್ನು ನೀಡಿದ ನಂತರ ಸಂತ್ರಸ್ತೆಯನ್ನು ಲಕ್ನೋದ ಆಸ್ತ್ರೆಗೆ ಸ್ಥಳಾಂತರಿಸಲಾಯಿತು

ಫಟನೆಯ ಶೀವ್ರತೆಯನ್ನು ಪರಿಗಣಿಸಿದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜ್ಯ ಮೊಲೀಸ್ ಮಹಾನಿರ್ದೇಶಕರು ಮತ್ತು ಆಯುಕ್ತರಿಂದ ವರದಿಯನ್ನು ಕೇಳಿದ್ದಾರೆ ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ನ್ಯಾಯಾಲಯದಲ್ಲಿ ಅವರಿಗೆ ಶಿಕ್ಷೆಯಾಗುವಂತೆ ನೋಡಿಕೊಳ್ಳಬೇಕು ಎಂದು ಆದೇಶಿಸಿದ್ದಾರೆ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡ ಎಸ್ಐಟಿಯನ್ನು ರಚಿಸಲಾಗಿದೆ ಪೆಚ್ಚುವರಿ ಎಸ್ಪಿ ಶ್ರೇಣಿಯ ಅಧಿಕಾರಿ ಪಾಗೂ ನಾಲ್ವರು ಕಿರಿಯ ಅಧಿಕಾರಿಗಳ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದ್ದು ಅದು ಇಡೀ ತನಿಖೆಯ ಬಗ್ಗೆ ನಿಗಾವಹಿಸಲಿದೆ ಎಂದು ಲಕ್ನೋ ಪ್ರಾದೇಶಿಕ ಆಯುಕ್ತ ಮುಖೇಸ್ ಮೆಶ್ರಮ್ ತಿಳಿಸಿದ್ದಾರೆ

ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಸಮಾವೇಶದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ಕೇಂದ್ರೀಯ ಸಶಸ್ತ ಮೊಲೀಸ್ ಪಡೆಗಳು ಗುಪ್ತಚರ ಸಂಸ್ಥೆಗಳು ಕೇಂದ್ರೀಯ ತನಿಖಾ ಸಂಸ್ಥೆಗಳು ಸೇರಿದಂತೆ ಎಲ್ಲಾ ಮೊಲೀಸ್ ಪಡೆಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ

ಈ ಯೋಜನೆಯನ್ನು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೊಳಿಸಲಾಗುವುದು ಮೊಲೀಸ್ ರಾಣೆಗಳಲ್ಲಿನ ಹೆಲ್ಲ್ ಡೆಸ್ಕ್ಗಳನ್ನು ಹೆಚ್ಚು ಮಹಿಳಾ ಸ್ನೇಹಿಗೊಳಿಸುವುದು ಮತ್ತು ಅವುಗಳನ್ನು ಸುಲಭವಾಗಿ ಸಂಪರ್ಕಿಸಲು ಸಾಧ್ಯವಾಗುವಂತೆ ಮಾಡುವ ಉದ್ದೇಶವಿದೆ ಜೊತೆಗೆ ಯಾವುದೇ ಮಹಿಳೆರು ಅಲ್ಲಿಗೆ ಹೋಗಿ ನೇರ ದೂರು ನೀಡುವ ಏಕ್ಟೆಕ ಸಹಾಯ ಕೇಂದ್ರವನ್ನಾಗಿ ಮಾಡಬೇಕು ಅಲ್ಲಿ ವಿಶೇಷವಾಗಿ ಮಹಿಳಾ ಮೊಲೀಸ್ ಪೇದೆಗಳನ್ನು ನಿಯೋಜಿಸಬೇಕು ಎನ್ನಲಾಗಿದೆ ಈ ಹೆಲ್ಪ್ ಡೆಸ್ಕ್ ಗಳಲ್ಲಿ ವಕೀಲರು ಮನಃತಾಸ್ತಜ್ಜರು ಎನ್ಜಿಒ ಕಾನೂನು ತಜ್ಜರು ಆಪ್ತ ಸಲಹೆಗಾರರು ಮತ್ತಿತರರ ಸಂಪರ್ಕಗಳನ್ನಿಟ್ಟುಕೊಂಡು ಮಹಿಳೆಯರಿಗೆ ಸೂಕ್ತ ನೆರವು ನೀಡುವಂತೆ ಸೂಚಿಸಲಾಗಿದೆ

ಮುರಳೀಧರನ್ ರಾಜ್ನಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ಈ ವಿಷಯ ತಿಳಿಸಿದ್ದಾರೆ ಶ್ರೀಲಂಕಾ ಅಧ್ಯಕ್ಷ ಗೊಟಬಯ ರಾಜಪಕ್ಷ ಅವರು ಭಾರತಕ್ಷೆ ಭೇಟಿ ನೀಡಿದ್ದ ವೇಳೆ ತಮ್ಮ ವಶದಲ್ಲಿರುವ ಭಾರತೀಯ ಮೀನುಗಾರರು ಮತ್ತು ದೋಣಿಗಳನ್ನು ಬಿಡುಗಡೆ ಮಾಡಲು ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಎಂದರು